ಲೋಕಸಭೆಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ರಾಷ್ಟ ಪತಿ ಭಾಷಣ ಕುರಿತ ಚರ್ಚೆಗೆ ಉತ್ತರ

ಆಸ್ತೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಎರಡನೇ ಸುತ್ತಿಗೆ ಸ್ಲೇನ್ನ ರಾಫೆಲ್ ನಡಾಲ್ ಮುನ್ನಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟ್ವಪತಿ ಅವರ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆ ಕುರಿತು ಲೋಕಸಭೆಯಲ್ಲಿಂದು ಪ್ರತಿಕ್ರಿಯೆ ನೀಡುವ ನಿರೀಕ್ಷೆ ಇದೆ ನೂತನ ಕೃಷಿ ಕಾನೂನು ಮತ್ತು ರೈತರ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಸುಮಾರು ಒಂದು ವಾರ ಲೋಕಸಭೆಯಲ್ಲಿ ಗಲಾಟೆ ಗದ್ದಲ ನಡೆದ ನಂತರ ನಿನ್ನೆ ರಾಷ್ಟಪತಿ ಅವರ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತು ಚರ್ಚೆ ಪುನಾರಂಭಗೊಂಡಿದೆ

ದೇಶದಲ್ಲಿ ಕ್ವಡಿ ವಲಯವನ್ನು ಉತ್ತೇಜಿಸಲು ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೆತ್ತಿಕೊಂಡಿದೆ ಹಲವು ಬೆಳೆಗಳು ಮತ್ತು ಆಹಾರ ಧಾನ್ಯಗಳ ಎಂಎಸ್ ಪಿಯನ್ನು ಸರ್ಕಾರ ಹೆಚ್ಚಿಸಿದೆ ಜತೆಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ಆರ್ಥಿಕ ನೆರವು ನೀಡುತ್ತಿದೆ ಎಂದು ಪ್ರತಿಪಾದಿಸಿದರು ಇದಕ್ಕೂ ಮುನ್ನ ನ್ಯಾಷನಲ್ ಕಾನ್ವರೆನ್ಸ್ ಮುಖಂಡ ಡಾ

ಹಾಗೆಯೇ ರೈತರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಹುದುಕಬೇಕಿದೆ ಎಂದು ಆಗ್ರೆಹಿಸಿದರು

ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ದೇಶದಲ್ಲಿ ಳಂ ಕೋಟಿ ಅಸಂಘಟಿತ ಕಾರ್ಮಿಕರು ಹಾಗೂ ಹತ್ತು ಕೋಟಿ ಸಂಘಟಿತ ಕಾರ್ಮಿಕರು ಇದ್ದಾರೆ

ದೇಶದಲ್ಲಿ ಶೇಕಡ ಲಂರಷ್ಟು ವಿಮಾನ ಹಾರಾಟ ಕಾರ್ಯಾಚರಣೆಯನ್ನು ವಿಮಾನ ಸಂಸ್ತೆಗಳ ನಿರ್ಧಾರ ಆಧರಿಸಿ ಆರಂಭಿಸಲಾಗಿದೆ ಎಂದು ನಾಗರಿಕ ವಿಮಾನಯಾನ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ

ಈ ಕಾಯ್ಲೆಯಡಿ ಕೇವಲ ಪ್ರಮುಖ ಬಂದರುಗಳು ಮಾತ್ರ ಇದ್ದವು ಈ ಮಸೂದೆಯಲ್ಲಿ ಹಲವಾರು ಪ್ರಮುಖ ಬದಲಾವಣೆಯನ್ನು ತಂದು ಬಂದರು ವಲಯದಲ್ಲಿ ಸುಗಮ ವಹಿವಾಣು ಮತ್ತು ಆರೋಗ್ಯಕರ ಸ್ವರ್ಧೆಗೆ ಪ್ರೋತ್ಪಾಹ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಸದನಕ್ಕೆ ತಿಳಿಸಿದರು

ನಮ್ಮ ಏಕರೂಪದ ಭವಿಷ್ಯದ ಮರು ವ್ಯಾಖ್ಯಾನ ಸರ್ವರಿಗೂ ಸುರಕ್ಷಿತ ಮತ್ತು ಸುಭದ್ರ ವಾತಾವರಣ ಎಂಬುದು ಈ ಶೃಂಗಸಭೆಯ ಘೋಷವಾಕ್ಯವಾಗಿದೆ ಗಯಾನ ಗಣರಾಜ್ಯದ ಅಧ್ಯಕ್ಷ ಡಾ ಮೊಹಮ್ಮದ್ ಇರ್ಫಾನ್ ಅಲಿ ಪಪುವಾ ನ್ಯೂ ಗಿನಿ ಅಧ್ಯಕ್ಷ ಜೇಮ್ಬ್ ಮರಾಪೆ ವಿಶ್ವ ಸಂಸ್ಥೆಯ ಉಪ ಜನರಲ್ ಕಾರ್ಯದರ್ಶಿ ಅಮಿನಾ ಜೆ ಮೊಹಮ್ಮದ್ ಮತ್ತು ಕೇಂದ್ರ ಪರಿಸರ ಅರಣ್ಯ ಹಾಗೂ ಹವಾಮಾನ ವೈಪರೀತ್ಯ ಸಚಿವ ಪ್ರಕಾಶ್ ಜಾವಡೇಕರ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಈ ಶ್ವಂಗಸಭೆ ಹವಾಮಾನ ವೈಪರೀತ್ಯ ವಿರುದ್ದ ಹೋರಾಟ ನಡೆಸುತ್ತಿರುವ ಅಸಂಖ್ಯಾತ ಸರ್ಕಾರಿ ಅಧಿಕಾರಿಗಳು ವಾಣಿಜ್ಯ ನಾಯಕರು ಶೈಕ್ಷಣಿಕ ತಜ್ಞರು ಹವಾಮಾನ ವಿಜ್ಞಾನಿಗಳು ಯುವಕರು ಮತ್ತು ನಾಗರಿಕ ಸಮಾಜವನ್ನು ಒಂದೆಡೆ ಸೇರಿಸಲಿದೆ

ನಿನ್ನೆ ಭಾರತದಲ್ಲಿ ರಸ್ತೆ ಸುರಕ್ಷತೆ ಸವಾಲುಗಳು ಮತ್ತು ಕಾರ್ಯಯೋಜನೆ ಸಿದ್ದತೆ ಎಂಬ ವಿಷಯದ ಬಗ್ಗೆ ಅಂತಾರಾಷ್ಟೀಯ ರಸ್ತೆ ಒಕ್ಕೂ ಟದ ಭಾರತೀಯ ಶಾಖೆ ಆರಂಭಿಸಿರುವ ವೆಬಿನಾರ್ ಸರಣಿಯನ್ನು ಉದ್ವಾಟಿಸಿ ಅವರು ಮಾತನಾಡಿದರು ಪರಿಸ್ಥಿತಿಯನ್ನು ಗಂಭೀರ ಎಂದು ಸಂಬೋಧಿಸಿರುವ ಗಡ್ನರಿ ವಿಶ್ವದಲ್ಲೇ ಭಾರತ ರಸ್ತೆ ಅಪಘಾತಗಳಲ್ಲಿ ಅಮೆರಿಕ ಮತ್ತು ಚೀನಾವನ್ನು ಹಿಂದಿಕ್ಕಿ ಮೊದಲ ಸ್ಥಾನದಲ್ಲಿದೆ ಎಂದು ಹೇಳಿದ್ದಾರೆ ರಸ್ತೆ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರ ಕಾರ್ಯಕ್ರಮವೊಂದನ್ನು ಪ್ರಸ್ತಾಪಿಸಿದೆ

ರಸ್ತೆ ಸುರಕ್ಷತೆ ಎಂಬುದು ಬಹುಶಃ ನಡವಳಿಕೆ ಸಮಸ್ಯೆಯಾಗಿರಬಹುದು ಮತ್ತು ಸಮನ್ವಯತೆಯನ್ನು ಸಾಧಿಸಲು ಬ್ಲಾಕ್ನಿಂದ ತಾಲೂಕುಮಟ್ಟದವರೆಗೆ ಸಹಕಾರ ಸಂಯುಕ್ತ ವ್ಯವಸ್ಥೆ ಅವಶ್ಯಕತೆಯಿದೆ ಎಂದು ಅವರು ಹೇಳಿದರು ರಸ್ತೆ ಸುರಕ್ಷತೆ ವಿಷಯಗಳ ಕುರಿತು ಜಾಗ್ವತಿ ಮೂದಿಸಲು ಭಾರತ ಪ್ರಸ್ತುತ ರಸ್ತೆ ಸುರಕ್ಷತಾ ಮಾಸಿಕವನ್ನು ಆಚರಿಸುತ್ತಿದೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೆಂದ್ರ ಪ್ರಧಾನ್ ನಿನ್ನೆ ಪೆಟ್ರೋಲಿಯಂ ಮತ್ತು ನ್ನೆಸರ್ಗಿಕ ಅನಿಲ ಸಚಿವಾಲಯದ ಪರಿಷ್ಲತ ಜಾಲತಾಣದಲ್ಲಿ ಯೋಜನಾ ಅಭಿವೃದ್ದಿ ಘಟಕದಡಿ ಹೂಡಿಕೆ ವಿಭಾಗದ ಉಪಕ್ರಮಕ್ಕೆ ಚಾಲನೆ ನೀಡಿದರು ಯೋಜನಾ ಅಭಿವ್ವದ್ದಿ ಘಟಕದ ತಂಡಕ್ಕೆ ಹೂಡಿಕೆದಾರರ ಆಸಕ್ತಿ ತೋರ್ಪಡಿಸುವುದನ್ನು ಸುಲಭಗೊಳಿಸಲು ಸಚಿವಾಲಯದ ಪರಿಷ್ಕ ತ ಜಾಲತಾಣದಲ್ಲಿ ಹೂಡಿಕೆ ವಿಭಾಗಗಳು ಮತ್ತು ಅವಕಾಶಗಳನ್ನು ತೋರ್ಪಡಿಸಲು ಮತ್ತು ಪ್ರಮುಖವಾಗಿ ಹೂಡಿಕೆದಾರರ ವಿಭಾಗವನ್ನು ಮೀಸಲಿರಿಸಲು ಪೆಟ್ರೋಲಿಯಂ ಮತ್ತು ನ್ವೆಸರ್ಗಿಕ ಅನಿಲ ಸಚಿವಾಲಯ ಈ ಉಪಕ್ರಮಕ್ಕೆ ಮುಂದಾಗಿದೆ ಯೋಜನಾ ಅಭಿವ್ವದ್ದಿ ಘಟಕಕ್ಕೆ ನೋಂದಣಿ ಮಾಡಿಕೊಳ್ಳುವ ಮೂಲಕ ಹೂಡಿಕೆದಾರರು ಯಾವ ವಿಭಾಗದಲ್ಲಿ ಹೂಡಿಕೆ ಮಾಡಬಯಸುತ್ತಾರೆ ಎಂಬ ತಮ್ಮ ಅದ್ಯತೆಯನ್ನು ತೋರ್ಪಡಿಸಬಹುದಾಗಿದೆ ಮತ್ತು ಯಾವುದೇ ಸಮಸ್ನೆ ಅಥವಾ ಸವಾಲುಗಳಿಗೆ ಅಗತ್ಯ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ತಮಿಳುನಾಡಿನಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಿದ್ದತೆಗಳನ್ನು ಪರಿಶೀಲಿಸಲು ಕೇಂದ್ರ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಹಾಗೂ ಚುನಾವಣಾ ಆಯುಕ್ತರುಗಳಾದ ಸುಶೀಲ್ ಚಂದ್ರ ರಾಜೀವ್ ಕುಮಾರ್ ಮತ್ತು ಮಹಾ ಕಾರ್ಯದರ್ಶಿ ಉಮೇಶ್ ಸಿನ್ಡಾ ಇಂದು ಚೆನ್ನೈಗೆ ಭೇಟಿ ನೀಡಿದ್ದಾರೆ ಎರಡು ದಿನಗಳ ಕಾಲ ಅವರು ಪೂರ್ವ ಸಿದ್ದತೆಯನ್ನು ಪರಿಶೀಲಿಸಲಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಮೊದಲ ಹಂತದ ಪಂಚಾಯತ್ ಚುನಾವಣೆಗಳು ನಿನ್ನೆ ಶಾಂತಿಯುತವಾಗಿ ನಡೆದಿದೆ

ಕ್ಷಿನಿಕ್ನಲ್ಲಿನ ಆರೋಗ್ಯ ಅವ್ಯವಸ್ಥೆ ಬಗ್ಗೆ ಆಕ್ರೋಶಗೊಂದು ವ್ಯಕ್ತಿ ಈ ಕೃತ್ಯ ಎಸೆಗಿದ್ದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ದದ ಎರಡನೇ ಮಹಾಭಿಯೋಗದ ಟ್ರಯಲ್ಲ್ ಸೆನೆಟ್ ನಲ್ಲಿ ನಿನ್ನೆ ಅಧಿಕೃತವಾಗಿ ಆರಂಭಗೊಂಡಿದೆ

ಹಾಗೆಯೇ ಇದು ಅಮೆರಿಕದಲ್ಲಿ ನಡೆಯುತ್ತಿರುವ ನಾಲ್ಕನೇ ಮಹಾಭಿಯೋಗವಾಗಿದೆ